ವಿಜ್ಞಾನ ಮತ್ತು ತಂತ್ರಜ್ಞಾನ ವಲಯದ ಸಾಧನೆಗಳೇ ದೇಶದ ಯಶೋಗಾಥೆಗೆ ಮೂಲಾಧಾರ ಪ್ರಧಾನಮಂತ್ರಿ ಬಣ್ಣನೆ

ಪೌರತ್ಸ ತಿದ್ದುಪಡಿ ಕಾಯ್ದೆಯಿಂದ ಯಾವೊಬ್ಬ ಭಾರತೀಯನಿಗೂ ತೊಂದರೆ ಇಲ್ಲ ಗ್ವಹ ಸಚಿವ ಅಮಿತ್ ಷಾ ಭರವಸೆ

ಖೇಲೋ ಇಂಡಿಯಾ ಯುವಜನ ಕ್ರೀಡಾಕೂಟಕ್ನಾಗಿ ಗುವಾಹತಿಯಲ್ಲಿ ಭರದ ಸಿದ್ದತೆ ಕರ್ನಾಟಕದ ರಾಜಧಾನಿ ಬೆಂಗಳೂರು ಮಹಾನಗರ ನವೋದ್ಯಮ ನಗರವಾಗಿ ಮಾತ್ರವಲ್ಲ ಮಾಹಿತಿ ತಂತ್ರಜ್ಞಾನ ವಲಯದಲ್ಲೂ ದೇಶದಲ್ಲೇ ಮುಂಚೂಣೆಯಲ್ಲಿದೆ ಕರ್ನಾಟಕದಲ್ಲಿ ಈ ವಲಯಗಳಿಗೆ ಸಂಬಂಧಿಸಿದಂತೆ ಸಂಶೋಧನೆ ಹಾಗೂ ಅಭಿವೃದ್ದಿ ಕಾರ್ಯಕ್ರಮಗಳು ಹೆಚ್ಚು ನಡೆಯುತ್ತಿವೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ

ಇತ್ತೀಚಿನ ವರ್ಷಗಳಲ್ಲಿ ದೇಶದ ವಿಜ್ಞಾನ ಮತ್ತು ತಂತ್ರಜ್ಞಾನ ವಲಯಗಳ ಸಂಶೋಧನಾ ಚಟುವಟಿಕೆಗಳಿಗೆ ಆದ್ಯತೆ ನೀಡಲಾಗುತ್ತಿದೆ ಜನಸಾಮಾನ್ನರು ಮತ್ತು ಸರ್ಕಾರದ ನಡುವಿನ ಸೇತುವೆಯಾಗಿ ಈ ವಲಯಗಳು ಕಾರ್ಯನಿರ್ವಹಿಸುತ್ತಿವೆ ಎಂದು ಪ್ರಧಾನಮಂತ್ರಿ ಹೇಳಿದರು ಭಾರತ ಲಸಿಕೆ ಉತ್ಸಾದನಾ ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿದೆ ವೈದ್ಯಕೀಯ ಸಲಕರಣೆಗಳ ಉತ್ಪಾದನೆಯಲ್ಲಿ ಮೇಕ್ ಇನ್ ಇಂಡಿಯಾ ಯೋಜನೆಗೆ ಆದ್ಯತೆ ಇನ್ನಷ್ಟು ಹೆಚ್ಚಾಗಬೇಕು

ಸಾಂಕ್ರಾಮಿಕ ರೋಗಗಳ ಪಿದುಗು ನಿಯಂತ್ರಣ ಕೇಂದ್ರಿತ ಸಂಶೋಧನೆಗಳತ್ತ ವಿಜ್ಞಾನಿ ಸಮುದಾಯ ಹೆಚ್ಚು ಗಮನಹರಿಸಬೇಕಾಗಿದೆ ಎಂದು ಪ್ರಧಾನಿ ಕರೆ ನೀಡಿದರು ಪ್ಲಾಸ್ಟಿಕ್ ತ್ಯಾಜ್ಯದ ವಿರುದ್ದ ಹೋರಾಡಿದಂತೆ ಎಲೆಕ್ವಾನಿಕ್ ತ್ಯಾಜದ ಪುನರ್ಬಳಕೆಯ ಕುರಿತಂತೆಯೂ ತುರ್ತಾಗಿ ಚಿಂತಿಸಬೇಕಿದೆ ಎಂದು ನರೇಂದ್ರ ಮೋದಿ ಸೂಚಿಸಿದರು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಖಾತೆ ಸಚಿವ ಡಾ ಹರ್ಷವರ್ಧನ್ ಮಾತನಾಡಿ ವಿಜ್ಞಾನದಿಂದ ಮಾತ್ರ ದೇಶದ ಪ್ರಗತಿ ಸಾಧ್ಯ ವಿಜ್ಞಾನಿಗಳು ಸಾಮಾಜಿಕ ಬದ್ದತೆ ಮೈಗೂಡಿಸಿಕೊಳ್ಳಬೇಕಿದೆ ಎಂದರು ಕರ್ನಾಟಕದ ಮುಖ್ಯಮಂತ್ರಿ ಬಿ

ಕ್ಪಡಿ ಉತ್ಸನ್ನಗಳ ಮೌಲ್ಯವರ್ಧನೆಗೆ ರಾಜ್ಯ ಸರ್ಕಾರ ಸೌಲಭ್ಯಗಳನ್ನು ಒದಗಿಸುತ್ತಿದೆ ವೈಜ್ಞಾನಿಕ ಸಂಶೋಧನೆಗಳ ಫಲಿತಾಂಶ ಗ್ರಾಮೀಣಾಭಿವೃದ್ದಿಗೆ ಪೂರಕವಾಗಿರಬೇಕು ಎಂದರು ಪೌರತ್ನ ತಿದ್ದುಪಡಿ ಕಾಯ್ಲೆಯನ್ನು ವಿರೋಧಿಸಿ ನಡೆಯುತ್ತಿರುವ ಬಹುತೇಕ ಪ್ರತಿಭಟನೆಗಳು ರಾಜಕೀಯ ಪ್ರೇರಿತ ಈ ಕಾಯ್ಲೆಯಿಂದ ದೇಶದ ಯಾವೊಬ್ಬ ಪ್ರಜೆಯೂ ತನ್ನ ರಾಷ್ಟೀಯತೆಯನ್ನು ಕಳೆದುಕೊಳ್ಳುವುದಿಲ್ಲ ಎಂದು ಗ್ವಹ ಸಚಿವ ಅಮಿತ್ ಷಾ ಭರವಸೆ ನೀಡಿದ್ದಾರೆ ಭಾರತೀಯರು ಪೌರತ್ವ ಕಳೆದುಕೊಳ್ಳುವ ಯಾವುದೇ ಅಂಶ ಈ ಕಾಯ್ದೆಯಲ್ಲಿ ಇದೆಯೇ ಎಂಬುದನ್ನು ಕಾಂಗೈಸ್ ನಾಯಕರಾದ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕ ಗಾಂಧಿ ಸಾಬೀತುಪಡಿಸಬೇಕು ಎಂದು ಸಚಿವರು ಸವಾಲು ಹಾಕಿದ್ದಾರೆ ಖಾಸಗಿ ಸುದ್ದಿ ವಾಹಿನಿಯೊಂದು ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಗ್ವಹ ಸಚಿವರು ಪ್ರತಿಪಕ್ಷಗಳು ಹರಡುತ್ತಿರುವ ಅಪಪ್ರಚಾರಗಳಿಗೆ ಬಲಿಯಾಗಬಾರದೆಂದು ದೇಶದ ಜನರು ವಿಶೇಷವಾಗಿ ಅಲ್ಸಸಂಖ್ಯಾತ ಜನರಲ್ಲಿ ಮತ್ತೊಮ್ಮೆ ಮನವಿ ಮಾಡಿದ್ದಾರೆ ಬರುವ ವರ್ಷ ನಡೆಯಲಿರುವ ಜನಗಣತಿ ಹಾಗೂ ರಾಷ್ಟೀಯ ಜನಸಂಖ್ಯಾ ನೋಂದಣಿ ಪ್ರಕ್ರಿಯೆಗೆ ಈ ವರ್ಷ ಏಪ್ರಿಲ್ನಿಂದ ಸೆಪ್ಟೆಂಬರ್ ತಿಂಗಳಿಂದಲೇ ಮನೆಗಳ ಪಟ್ಟಿ ಪ್ರಕ್ರಿಯೆಯನ್ನು ಆರಂಭಿಸಲಾಗುವುದು ಇದಕ್ಕೂ ರಾಷ್ಟೀಯ ಪೌರತ್ವ ನೋಂದಣಿಗೂ ಯಾವುದೇ ಸಂಬಂಧ ಇರುವುದಿಲ್ಲ ಎಂದು ಅಮಿತ್ ಷಾ ಸ್ವಷ್ವಪಡಿಸಿದ್ದಾರೆ ಪೌರತ್ವ ತಿದ್ದುಪದಿ ಕಾಯ್ದೆ ಸಿಎಎ ಯಾವುದೇ ನಾಗರಿಕನ ಪೌರತ್ವವನ್ನು ಕಸಿದುಕೊಳ್ಳುವುದಿಲ್ಲ ಎಂದು ಕಾನೂನು ಸಚಿವ ರವಿಶಂಕರ್ ಪ್ರಸಾದ್ ಹೇಳಿದ್ದಾರೆ

ಪೌರತ್ವ ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಬರಲಿದ್ದು ಕೆಲ ರಾಜ್ಯಗಳು ಪೌರತ್ವ ತಿದ್ದುಪಡಿ ಕಾಯ್ದೆ ವಿರುದ್ದ ನಿರ್ಣಯಗಳನ್ನು ಅಂಗೀಕರಿಸುವುದು ಜನತೆಯನ್ನು ಹಾದಿ ತಪ್ಪಿಸುವುದಾಗಿದೆ ಎಂದು ಬಿಜೆಪಿ ಕಾರ್ಯಾಧ್ಯಕ್ಷ ಜೆ

ನಡ್ಡಾ ಹೇಳಿದ್ದಾರೆ ಅವರು ಗುಜರಾತ್ನ ವಡೋದರಾದಲ್ಲಿ ನಿನ್ನೆ ಸಂಜೆ ಬುದ್ದಿಜೀವಿಗಳ ಸಭೆಯಲ್ಲಿ ಮಾತನಾಡಿ ಪೌರತ್ವ ತಿದ್ದುಪಡಿ ಕಾಯ್ದೆಯನ್ತು ಸಂಸತ್ ಕಾನೂನಾತ್ಮಕವಾಗಿ ಅನುಮೋದಿಸಿದೆ ಎಂದರು ಸಿಎಎ ಬಗ್ಗೆ ಹರಡುತ್ತಿರುವ ತಪ್ಪು ಮಾಹಿತಿಯನ್ನು ಹತ್ತಿಕ್ನಲು ಬಿಜೆಪಿಯ ಜನ ಜಾಗರಣ್ ಅಭಿಯಾನದಲ್ಲಿ ಪಾಲ್ಗೊಳ್ಳಲು ಅವರು ವಡೋದರಾದಲ್ಲಿದ್ದರು ಈ ವಿಷಯ ಕುರಿತ ಗುಂಪುಗಳ ಹಿಂಸಾತ್ಮಕ ಪ್ರತಿಭಟನೆಗಳನ್ನು ಕಾಂಗ್ರೆಸ್ ಎಂದೂ ಖಂಡಿಸಲಿಲ್ಲ ಎಂದು ಅವರು ಹೇಳಿದರು ಕಾಂಗ್ರೆಸ್ ಜನತೆಯ ಕಲ್ಯಾಣದ ಬದಲಿಗೆ ಜನತೆಯ ಹಾದಿ ತಪ್ಸಿಸುವ ಉದ್ದೇಶ ಹೊಂದಿದೆ ಎಂದು ನಡ್ಡಾ ಅಭಿಪ್ರಾಯಪಟ್ಟರು

ಸಾವಿತ್ರಿಬಾಯಿ ಫುಲೆ ತಮ್ಮ ಇಡೀ ಜೀವನವನ್ನೇ ಸಾಮಾಜಿಕ ಐಕ್ಯತೆ ಶಿಕ್ಷಣ ಮತ್ತು ಮಹಿಳಾ ಸಬಲೀಕರಣಕ್ಕಾಗಿ ಮುಡುಪಾಗಿಟ್ಟಿದ್ದರು

ಭಾರತೀಯ ಸೇನೆಯ ವಿವಿಧ ಇಲಾಖೆಗಳ ಮುಖ್ಯಸ್ವರು ತಾವು ನಿಗದಿಪಡಿಸಿರುವ ಕಾಲಸೂಚಿಯಂತೆ ಆಂತರಿಕ ಸೇನಾ ಸಹಕಾರ ಮತ್ತು ಸಮನ್ವಯತೆ ಸಂಬಂಧಿತ ಸಲಹೆ ಸೂಚನೆಗಳೊಂದಿಗೆ ಸಿದ್ದವಾಗಬೇಕೆಂದು ರಕ್ಷಣಾ ಸಿಬ್ಬಂದಿಯ ನೂತನ ಮುಖ್ಯಸ್ಥ ಜನರಲ್ ಬಿಪಿನ್ ರಾವತ್ ಆದೇಶಿಸಿದ್ದಾರೆ ನೂತನ ಜವಾಬ್ದಾರಿಯನ್ನು ವಹಿಸಿಕೊಂಡ ನಂತರ ಅವರು ನಿನ್ನೆ ಸೇನಾ ಪ್ರಧಾನ ಕಾರ್್ಯಾಲಯದ ಸಮಗ್ರ ರಕ್ಷಣಾ ಸಿಬ್ಬಂದಿಯ ಪ್ರಮುಖ ಕಾರ್ಯಕರ್ತರೊಂದಿಗೆ ಸಭೆ ನಡೆಸಿದರು

ಮಹಾರಾಷ್ಟದಲ್ಲಿ ಸಚಿವರ ಖಾತೆಗಳ ಹಂಚಿಕೆಯ ಬಗ್ಗೆ ತಮ್ಮ ಪಕ್ಷದ ನಿಲುವನ್ನು ಮುಖ್ಯಮಂತ್ರಿ ಉದ್ದವ್ ಠಾಕ್ರೆ ಅವರಿಗೆ ಸ್ಪಷ್ಪಪಡಿಸಲಾಗಿದೆ ಎಂದು ಕಾಂಗ್ರೆಸ್ ನಾಯಕ ಅಶೋಕ್ ಚೌವ್ನಾಣ್ ಹೇಳಿದ್ದಾರೆ ಮುಂಬೈನಲ್ಲಿ ನಿನ್ನೆ ತಡರಾತ್ರಿ ನಡೆದ ಮಹಾ ಅಘಾದಿ ವಿಕಾಸ್ ಮೈತ್ರಿಕೂಟ ನಾಯಕರ ಸಭೆಯ ನಂತರ ಅವರು ಸುದ್ಗಿಗಾರರೊಂದಿಗೆ ಮಾತನಾಡಿದರು ಅಶೋಕ್ ಚೌವ್ವಾಣ್ ಮಹಾರಾಷ್ಟ ಕಾಂಗ್ರೆಸ್ ಅಧ್ಯಕ್ಷ ಬಾಳಾ ಸಾಹೇಬ್ ಥೋರಣ್ ಎನ್ಸಿಪಿಯ ಅಜಿತ್ ಪವಾರ್ ಮತ್ತು ಶಿವಸೇನೆಯ ಏಕನಾಥ್ ಶಿಂಧೆ ಈ ಸಭೆಗೆ ಹಾಜರಾಗಿದ್ದರು ಎಂದು ಚೌವ್ಣಾಣ್ ತಿಳಿಸಿದರು

ಗುವಾಹಟಿಯಲ್ಲಿ ನಿನ್ನೆ ಸಂಜೆ ಆಕಾಶವಾಣಿಯಲ್ಲಿ ಟಾಕ್ ಶೋ ಕಾರ್ಯಕ್ರಮದಲ್ಲಿ ಭಾಗವಿಸಿದ್ದ ಅಸ್ಪಾಂ ಕ್ರೀಡಾ ಪ್ರಾಧಿಕಾರದ ಮಹಾ ನಿರ್ದೇಶಕ ಓಂಕಾರ್ ಕೆಡಿಯಾ ಮತ್ತು ಸಮಾಜ ಕಲ್ನಾಣ ಇಲಾಖೆಯ ಕಾರ್ಯದರ್ಶಿ ಹೇಮನ್ ದಾಸ್ ಈ ವಿಷಯವನ್ನು ತಿಳಿಸಿದ್ದಾರೆ